ಪ್ರಾದೇಶಿಕ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಬಗ್ಗೆ ಭಾರತದ ಬದ್ದತೆ ಪುನರುಚ್ಚರಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಿಂಗಾಪುರ್ ಆಸ್ವೇಲಿಯಾ ಮತ್ತು ಥಾಯ್ ಪ್ರಧಾನಮಂತ್ರಿಗಳೊಂದಿಗೆ ದ್ವಿಶಕ್ಷೀಯ ಮಾತುಕತೆ

ಸಿಂಗಾಪುರ್ ನಲ್ಲಿಂದು ಪ್ರಾದೇಶಿಕ ಸಮಗ್ರ ಆರ್ಥಿಕ ಪಾಲುದಾರಿಕೆ ಆರ್

ಇ ಪಿ ತ್ವಂಗಸಭೆಯಲ್ಲಿ ಮಧ್ಯಪ್ರವೇಶಿಸಿದ ಮೋದಿ ಶೀಘ್ರ ಆರ್

ಇ

ಮಾತುಕತೆ ಮುಗಿಸಲು ತಮ್ನ ವಾಣಿಜ್ನ ಸಚಿವರುಗಳಿಗೆ ಸೂಕ್ನ ಆದೇಶ ನೀಡುವಂತೆ ಎಲ್ಲ ದೇಶಗಳ ನಾಯಕರಿಗೆ ಮನವಿ ಮಾಡಿದರು

ಈ ಮಾತುಕತೆಗಳು ಆಸಿಯಾನ್ನ ಹತ್ತು ರಾಷ್ಟಗಳು ಮತ್ತು ಆಸಿಯಾನ್ ಮುಕ್ತ ವಾಣಿಜ್ಞ ಒಪ್ಪಂದ ಹೊಂದಿರುವ ಆರು ಏಷ್ತಾ ಪೆಸಿಫಿಕ್ ರಾಷ್ಟಗಳೊಂದಿಗೆ ನಡೆಯಲಿದೆ ಭಾರತ ಚೈನಾ ಆಸ್ಲೇಲಿಯಾ ಜಪಾನ್ ದಕ್ಷಿಣ ಕೊರಿಯಾ ಮತ್ತು ನ್ನೂಜಿಲ್ಲಾಂಡ್ ಆ ರಾಷ್ಸಗಳಾಗಿವೆ ಸರಕುಗಳ ಮಾರುಕಟ್ಲೆ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಗಣನೀಯ ಪ್ರಗತಿ ಸಾಧಿಸಲಾಗಿದೆ ಎಂದು ಮೋದಿ ಉಲ್ಲೇಖಿಸಿದರು ಸೇವೆಗಳ ಮಾತುಕತೆಗಳಿಗು ಕೂಡ ಇದೇ ರೀತಿಯ ಪ್ರಯತ್ನಗಳು ನಡೆಸಬೇಕು ಕಾರಣ ಇದು ಬಹುತೇಕ ಆರ್

ಇ ಪಿ

ಶ್ವಂಗ ಸಭೆಯ ನಂತರ ಮಾಧ್ವಮಗಳೊಂದಿಗೆ ಮಾತನಾಡಿದ ವಾಣಿಜ್ಯ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಸುಧಾಂಶು ಪಾಂಡೇ ಪ್ರಧಾನಮಂತ್ರಿಯವರು ಬಹುಪಕ್ಷೀಯ ಮತ್ತು ದ್ವಿಪಕ್ಷೀಯವಾಗಿ ತ್ವರಿತ ಮತ್ತು ಹೆಚ್ಚಿನ ಮಾತುಕತೆಯ ಮೂಲಕ ಶೀಘ್ರ ಒಪ್ಪಂದದ ಆಖ್ವೆರಿಗೆ ಒತ್ತಾಯಿಸಿದರು ಎಂದು ತಿಳಿಸಿದರು ಹದಿನಾರು ಅಧ್ವಾಯಗಳ ಪೈಕಿ ಏಳು ಅಧ್ವಾಯಗಳನ್ನು ಈ ವರ್ಷ ಪೂರ್ಣಗೊಳಿಸಿ ಗಣನೀಯ ಪ್ರಗತಿ ಸಾಧಿಸಿರುವುದಕ್ಕಾಗಿ ಪ್ರಧಾನಿ ಮೋದಿ ಅವರು ವಾಣಿಜ್ಯ ಸಚಿವರುಗಳನ್ನು ಶ್ಲಾಘಿಸಿದರು ಸಿಂಗಾಪುರ್ ನಲ್ಲಿ ನಡೆದಿರುವ ಪೂರ್ವ ಏಷ್ಯಾ ಶೃಂಗಸಭೆಯ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಸಿಂಗಾಪುರ್ ಆಸ್ಲೇಲಿಯಾ ಮತ್ತು ಥಾಯ್ ಲ್ಲಾಂಡ್ನ ಪ್ರಧಾನಮಂತ್ರಿಗಳೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಸಿಂಗಾಪುರ್ ಪ್ರಧಾನಮಂತ್ರಿ ಲೀ ಹಸ್ನೆನ್ ಲೂಂಗ್ ಅವರೊಂದಿಗೆ ನಡೆದ ಸಭೆಯಲ್ಲಿ ಇಬ್ಲರೂ ನಾಯಕರು ಹಣಕಾಸು ತಂತ್ರಜ್ವಾನ ಹೆಚ್ಚನ ಸಂಪರ್ಕ ಮತ್ತು ಪ್ರಾದೇಶಿಕ ಏಕೀಕರಣದ ಸಹಕಾರ ಕುರಿತಂತೆ ತಮ್ಮ ನಿಲುವುಗಳನ್ನು ಎನಿಮಯ ಮಾಡಿಕೊಂಡರು ಮೋದಿ ಅವರು ಆಸ್ಲೇಲಿಯಾದ ಪ್ರಧಾನಮಂತ್ರಿ ಸ್ನಾಟ್ ಮೋರಿಸನ್ ಅವರನ್ನು ಭೇಟ ಮಾಡಿದರು ಇಬ್ಲರೂ ನಾಯಕರು ವಾಣಿಜ್ಞ ಮತ್ತು ಹೂಡಿಕೆ ರಕ್ಷಣೆ ಮತ್ತು ಭದ್ರತೆ ಹಾಗೂ ಇತರ ದ್ವಿಪಕ್ಷೀಯ ಸಹಕಾರ ಕ್ಷೇತ್ರಗಳ ಬಾಂಧವ್ನವನ್ನು ಮತ್ತಪ್ಪು ಆಳಗೊಳಿಸುವ ಕುರಿತಂತೆ ಉತ್ತಮ ಚರ್ಚೆ ನಡೆಸಿದರು ಭಾರತದ ಪೂರ್ವದತ್ತ ಕ್ರಮ ನೀತಿಯ ಭಾಗವಾಗಿ ಮೌಲ್ಯಯುತ ಪ್ರಾದೇಶಿಕ ಪಾಲುದಾರರೊಂದಿಗೆ ಕಾರ್ಯಕ್ರಮಗಳನ್ನು ಹೆಚ್ಚಿಸುವ ನಿಟ್ಟನಲ್ಲಿ ಮೋದಿ ಅವರು ಥಾಯ್ ಲ್ವಾಂಡ್ ನ ಪ್ರಧಾನಮಂತ್ರಿ ಜನರಲ್ ಪ್ರಾಯುತ್ ಚಾನ್ ಓ ಚಾ ಅವರನ್ನು ಭೇಟ ಮಾಡಿದರು ಅವರು ವಾಣಿಜ್ಯ ಮತ್ತು ಹೂಡಿಕೆ ರಕ್ಷಣೆ ಮತ್ತು ಭದ್ರತೆ ಮತ್ತು ಸಂಪರ್ಕ ಕ್ಷೇತ್ರದಲ್ಲಿನ ಸಹಕಾರ ಕುರಿತು ಚರ್ಚಿಸಿದರು

ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ಮತ್ತು ನ್ಯಾಯಮೂರ್ತಿಗಳಾದ ಎಸ್

ಕೌಲ್ ಹಾಗೂ ಕೆ

ಜೋಸೆಫ್ ಅವರುಗಳನ್ನೊಳಗೊಂಡ ಪೀಕ ವಿವಿಧ ಪಕ್ಷಕಾರರ ವಾದವನ್ನು ಆಲಿಸಿತು ಅರ್ಜಿದಾರರು ಈ ವ್ಚವಹಾರದಲ್ಲಿನ ಅಸಮರ್ಪಕತೆಯ ಆರೋಪಗಳ ಹಿನ್ನೆಲೆಯಲ್ಲಿ ಎಫ್ ಐ ಆರ್ ದಾಖಲಿಸುವಂತೆಯೂ ಕೋರಿದ್ದಾರೆ ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ಸರ್ಕಾರ ಮುಚ್ಚದ ಲಕೋಟೆಯಲ್ಲಿ ಸಲ್ಲಿಸಿರುವ ದರದ ವಿವರಗಳನ್ನು ಬಹಿರಂಗಪಡಿಸಲು ಸರ್ವೋಚ್ಚ ನ್ಹಾಯಾಲಯ ನಿರಾಕರಿಸಿತು

ಈ ವಿಚಾರಗಳನ್ನು ತಜ್ವರು ನಿಭಾಯಿಸಬೇಕಾಗುತ್ತದೆ ಎಂದು ಅಟಾರ್ನಿ ಜನರಲ್ ಕೆ

ವೇಣುಗೋಪಾಲ್ ನ್ಲಾಯಪೀಠಕ್ಕೆ ತಿಳಿಸಿದರು ಜೆಟ್ ವಿಮಾನಗಳ ಸಂಪೂರ್ಣ ದರದ ಕುರಿತಂತೆ ಸಂಸತ್ತಿಗೆ ಕೂಡ ತಿಳಿಸಲಾಗಿಲ್ಲ ಎಂದು ಸರ್ಕಾರ ಹೇಳುತ್ತಿದೆ ಎಂದು ಅವರು ತಿಳಿಬದರು ವಿಮಾನಗಳಿಗೆ ಅಳವಡಿಸಲಾಗುವ ಶಸ್ತಾಸ್ತಗಳು ಇತರ ಅಗತ್ಯಗಳು ಮತ್ತು ರೆಫಲ್ ಯುದ್ದ ವಿಮಾನಗಳ ಕುರಿತ ಸಂಪೂರ್ಣ ದರದ ವಿವರಗಳನ್ನು ಮುಚ್ಲದ ಲಕೋಟೆಯಲ್ಲಿ ಕೇಂದ್ರ ಸರ್ಕಾರ ಸಲ್ಲಿಸಿದೆ ಎಂದು ಅವರು ತಿಳಿಸಿದರು ಸೋಮವಾರ ಕೇಂದ್ರ ಸರ್ಕಾರ ಸರ್ವೋನ್ನತ ನ್ಲಾಯಾಲಯಕ್ಕೆ ಮುಚ್ಲದ ಲಕೋಟೆಯಲ್ಲಿ ರಫೆಲ್ ಯುದ್ದ ವಿಮಾನಗಳ ದರದ ವಿವರಗಳನ್ನು ಸಲ್ಲಿಸಿತ್ತು ದರಕ್ಕೆ ಸಂಬಂಧಿಸಿದಂತೆ ಗೌಪ್ಯತೆಯ ಪರತ್ತುಗಳನ್ನು ಸಮರ್ಥಿಸಿಕೊಂಡ ವೇಣುಗೋಪಾಲ್ ದರವನ್ನು ಬಹಿರಂಗ ಮಾಡಿದಲ್ಲಿ ದೇಶದ ಎದುರಾಳಿಗಳು ಅದರ ಲಾಭ ಪಡೆಯುತ್ತಾರೆ ಎಂದು ತಿಳಿಸಿದರು

ಸದಾನಂದಗೌಡ ಅವರಿಂದು ಪ್ರಸ್ತುತ ತಾವು ನಿರ್ವಹಿಸುತ್ತಿರುವ ಸಾಂಖ್ಲಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಖಾತೆಗಳ ಜೊತೆಗೆ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆಗಳ ಜವಾಬ್ದಾರಿಯನ್ನೂ ವಹಿಸಿಕೊಂಡರು ಅನಂತಕುಮಾರ್ ಅವರ ನಿಧನದಿಂದಾಗಿ ರಾಸಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ಹೊಣೆಯನ್ನು ಸದಾನಂದಗೌಡ ಅವರಿಗೆ ವಹಿಸಲಾಗಿತ್ತು ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವ ಮನ್ಸುಖ್ ಎಲ್ ಮಾಂಡವೀಯ ಸೇರಿದಂತೆ ಸಚಿವಾಲಯದ ಹಲವು ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು

ಚುನಾವಣಾ ಕಾವು ಏರುತ್ತಿದ್ದರೆ ಎರಡನೇ ಮತ್ತು ಕೊನೆಯ ಚರಣದ ವಿಧಾನಸಭಾ ಚುನಾವಣೆಗಾಗಿ ಛತ್ತೀಸಗಡದಲ್ಲಿ ಪ್ರಚಾರ ತಾರಕಕ್ಕೇರಿದೆ ಮತದಾರರ ಮನವೊಲಿಸಲು ಬಿಜೆಪಿ ಕಾಂಗ್ರೆಸ್ ಹಾಗೂ ಇತರ ಪಕ್ಷಗಳು ಸಕಲ ಪ್ರಯತ್ನ ಮಾಡುತ್ತಿದ್ದಾರೆ ಈ ಮಧ್ಯೆ ಇಂದು ಬೆಳಗ್ಗೆ ಬಸ್ತರ್ ವಲಯದ ಬಿಜಾಪುರ ಜಿಲ್ಲೆಯಲ್ಲಿ ಐಇಡಿ ಸ್ಪೋಟದಲ್ಲಿ ಐವರು ಭದ್ರತಾ ಸಿಬ್ಲಂದಿ ಸೇರಿದಂತೆ ಆರು ಮಂದಿ ಗಾಯಗೊಂಡಿದ್ದಾರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಗಳ ಎರಡನೇ ಪಟ್ಟ ಬಿಡುಗಡೆ ಮಾಡಿದೆ

ಈ ಉಪಗ್ರಹವು ದೇಶದ ದೂರದ ಶ್ರದೇಶಗಳು ಮತ್ತು ಈಶಾನ್ನ ಭಾಗದಲ್ಲಿ ಅತಿ ವೇಗದ ಸಂವಹನ ಸೌಲಭ್ಯಗಳನ್ನು ಹೆಚ್ಲಿಸಲಿದೆ

ಎಸ್ ಎಲ್

ವಿಜ್ಞಾನಿಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ ಭಾರತೀಯ ಉಡಾವಣಾ ವಾಹಕದ ನೆರವಿನಿಂದ ಅತಿ ಭಾರದ ಉಪಗ್ರಹವನ್ನು ಕಕ್ಷೆಗೆ ಸೇರಿಸಿದ ಎರಡು ಯಶಸ್ತು ಹೊಸ ದಾಖಲೆ ಬರೆದಿದೆ ಎಂದು ಪ್ರಧಾನಿ ಹೇಳಿದ್ದಾರೆ ಈ ಉಪಗ್ರಹವು ದೇಶದ ಮೂಲೆ ಮೂಲೆಗೂ ಸಂಪರ್ಕ ಮತ್ತು ಇಂಟರ್ ನೆಟ್ ಸೇವೆ ಒದಗಿಸಲಿದೆ ಎಂದು ಪ್ರಧಾನಿ ಹೇಳಿದ್ದಾರೆ

ವೆಂಕಯ್ನಾಯ್ದು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ಪಂಡಿತ್ ನೆಹರೂ ಅವರಿಗೆ ಗೌರವ ನಮನ ಸಲ್ಲಿಸಿದರು ಟ್ವೀಟ್ ಸಂದೇಶದಲ್ಲಿ ಮೋದಿ ಅವರು ಪಂಡಿತ್ ನೆಹರೂ ಸ್ವಾತಂತ್ರ್ಯ ಚಳವಳಿಗೆ ಮತ್ತು ಪ್ರಧಾನಮಂತ್ರಿಯಾಗಿದ್ದ ಅವಧಿಯಲ್ಲಿ ನೀಡಿದ ಕೊಡುಗೆಯನ್ನು ಸ್ಪರಿಸಿದ್ದಾರೆ

ಪಿ

ಅಧ್ಯಕ್ಷೆ ಸೋನಿಯಾಗಾಂಧಿ ಮತ್ತು ಮಾಜಿ ಪ್ರಧಾನಮಮಂತ್ರಿ ಡಾ ಮನಮೋಹನಸಿಂಗ್ ಅವರು ದೆಹಲಿಯ ಶಾಂತಿವನದಲ್ಲಿರುವ ಪಂಡಿತ್ ನೆಹರೂ ಅವರ ಸಮಾಧಿಗೆ ನಮನ ಸಲ್ಲಿಸಿದರು ಇಂದು ಮಕ್ಕಳ ದಿನಾಚರಣೆ ಇಂದು ದೇಶಾದ್ದಂತ ಮಕ್ಕಳ ಶಿಕ್ಷಣ ಆರೈಕೆ ಮತ್ತು ಹಕ್ಕುಗಳ ಕುರಿತಂತೆ ಹೆಚ್ಚಿನ ಜಾಗೃತಿ ಮೂಡಿಸಲಾಗುತ್ತಿದೆ

ಮಕ್ಕಳ ದಿನಾಚರಣೆಯ ಅಂಗವಾಗಿ ರಾಷ್ಲಪತಿ ರಾಮನಾಥ ಕೋವಿಂದ್ ಅವರಿಂದು ದೆಹಲಿಯ ರಾಷ್ಲಪತಿ ಭವನದಲ್ಲಿ ವಿವಿಧ ಶಾಲೆಗಳು ಮತ್ತು ಸಂಸ್ಥೆಗಳ ಮಕ್ಕಳನ್ನು ಭೇಟ ಮಾಡಿದರು

ಈ ವರ್ಷದ ಮೇಳದ ವಿಷಯ ಭಾರತದಲ್ಲಿ ಗ್ರಾಮೀಣ ಉದ್ಘಮತೀಲತೆ ಎಂಬುದಾಗಿದೆ ಆಫ್ರಾನಿಸ್ತಾನ ಪಾಲುದಾರ ರಾಷ್ಟವಾಗಿದ್ದು ನೇಪಾಳ ಕೇಂದ್ರಬಿಂದು ರಾಷ್ಟವಾಗಿದೆ ಈ ಕಾರ್ಯಕ್ರಮದಲ್ಲಿ ಜಾರ್ಖಂಡ್ ಪಾಲುದಾರ ರಾಜ್ಲವಾಗಿ ಭಾಗವಹಿಸುತ್ತಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಶರ್ಮಾ ಈ ಮೇಳವು ವಾಣಿಜ್ಲ ಕೈಗಾರಿಕೆ ಮತ್ತು ಶ್ರೀಸಾಮಾನ್ಜನಿಗೆ ತಮ್ಮ ಪ್ರೌಡಿಮೆ ಮತ್ತು ವಿಸ್ತೃತ ಶ್ರೇಣಿಯ ಸೇವೆಗಳನ್ನು ಪ್ರದರ್ತಿಸಲು ಎಲ್ಲ ರೀತಿಯ ವಾಣಿಜ್ಜೋದ್ದಮಕ್ಕೆ ಒಂದು ವೇದಿಕೆ ಕಲ್ಪಿಸಲಿದೆ ಎಂದು ಹೇಳಿದರು ರಾಷ್ಟಪತಿ ರಾಮನಾಥ ಕೋವಿಂದ್ ಅವರು ನಾಳೆ ಬಿಹಾರಕ್ಕೆ ದಿನವಿಡೀ ಭೇಟ ನೀಡಲಿದ್ದಾರೆ ಕೋವಿಂದ್ ಅವರು ಸಮಿಷ್ಟಿ ಪುರ ಮತ್ತು ಪಾಟ್ನಾದಲ್ಲಿ ನಡೆವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ ಸಮಷ್ಟಿಪುರದ ಪೂಸಾದಲ್ಲಿನ ಡಾ ರಾಜೇಂದ್ರ ಪ್ರಸಾದ್ ಕೇಂದ್ರೀಯ ಕೃಷಿ ವಿಶ್ವವಿದ್ಯಾಲಯದ ಪ್ರಥಮ ಫಟಕೋತ್ಸವವನ್ನುದ್ದೇಶಿಸಿ ರಾಷ್ಟಪತಿ ಭಾಷಣ ಮಾಡಲಿದ್ದಾರೆ

ಮುಕ್ತಾಯ